ಈ ಮಸೂದೆಯಡಿ ಮಕ್ಕಳ ವಿರುದ್ದ ಲೈಂಗಿಕ ಅಪರಾಧಗಳನ್ನು ಎಸಗುವವರಿಗೆ ಮರಣದಂಡನೆ ಸೇರಿದಂತೆ ಗರಿಷ್ಠ ಶಿಕ್ಷೆ ವಿಧಿಸುವ ಅವಕಾಶವಿದೆ

ಗೃಹ ಸಚಿವಾಲಯ ಕಳೆದ ವರ್ಷ ಲ್ಲೆಂಗಿಕ ಅಪರಾಧಗಳನ್ನು ಎಸಗಿರುವವರ ದತ್ತಾಂಶದ ವಿವರ ಪ್ರಕಟಿಸಿತ್ತು

ರಾಜ್ಲಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಕೇಂದ್ರ ಗ್ಬಹಬಾತೆ ರಾಜ್ಲ ಸಚಿವ ಜಿ ಕಿಶನ್ ರೆಡ್ಡಿ ನೀತಿಯ ಪರಿಣಾಮಕಾರಿ ಜಾರಿಯಿಂದಾಗಿ ಹಿಂಸಾಕೃತ್ವಗಳು ತಗ್ಗಿದ್ದು

ಅದರಂತೆ ಬಹು ಹಂತದ ಕಾರ್ಯ ಯೋಜನೆ ಜಾರಿಗೊಳಿಸಲಾಯಿತು ಎಂದು ಅವರು ಹೇಳಿದರು ಎಡ ಪಂಥೀಯ ಬಂಡುಕೋರಿದ್ದ ಪ್ರದೇಶಗಳಲ್ಲಿ ರಸ್ತೆಗಳ ನಿರ್ಮಾಣ ಮೊಬೈಲ್ ಟವರ್ಗಳ ಅಳವಡಿಕೆ ಬ್ಬಾಂಕ್ ಮತ್ತು ಅಂಚೆ ಕಚೇರಿ ಜಾಲ ಸುಧಾರಣೆ ಆರೋಗ್ಡ ಮತ್ತು ಶಿಕ್ಷಣ ಸೌಲಭ್ಯಗಳನ್ನು ದೊರಕಿಸಿಕೊಡುವುದು ಸೇರಿದಂತೆ ಕೇಂದ್ರ ಸರ್ಕಾರ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಎಂದರು ಗಡಿಯಾಚೆಯಿಂದ ನಡೆಯುತ್ತಿರುವ ಒಳನುಸುಳುವಿಕೆ ನಿಯಂತ್ರಿಸಲು ಸರ್ಕಾರ ಬಹು ಆಯಾಮದ ಕಾರ್ಯ ಯೋಜನೆ ಅಳವಡಿಸಿಕೊಂಡಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ರಾಜ್ಙ ಸಭೆಯಲ್ಲಿ ನಿನ್ನೆ ಪೂರಕ ಪ್ರತ್ನೆಗಳಿಗೆ ಉತ್ತರಿಸಿದ ಗೃಹ ವ್ಣವಹಾರಗಳ ಖಾತೆ ರಾಜ್ಯ ಸಚಿವ ನಿತ್ಡಾನಂದ ರೈ ಬಹು ಹಂತದ ಕಾರ್ಯಾಚರಣೆಯಲ್ಲಿ ಅಂತಾರಾಷ್ಟೀಯ ಗಡಿಗೆ ಗಡಿರಕ್ಷಣಾ ಪಡೆಗಳನ್ನು ನಿಯೋಜಿಸುವುದು ಗಡಿಯಲ್ಲಿ ತಂತಿ ಬೇಲಿ ಹಾಗೂ ವಿದ್ಯುತ್ ದೀಪ ಅಳವಡಿಸುವುದು ಮತ್ತು ಗಡಿಯುದ್ದಕ್ಕೂ ಗಸ್ತು ಹೆಚ್ಚಿಸುವುದು ಸೇರಿದೆ ಎಂದರು

ಭಾರತ ಚೀನಾ ಭಾರತ ನೇಪಾಳ ಭಾರತ ಭೂತಾನ್ ಮತ್ತು ಭಾರತ ಮ್ಲಾನ್ತಾರ್ ಗಡಿಗಳಲ್ಲಿ ತಂತಿ ದೇಲಿ ಅಳವಡಿಸುವ ಯಾವುದೇ ಪ್ರಸ್ತಾವ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಲೋಕಸಭೆಯಲ್ಲಿಂದು ತ್ರಿವಳಿ ತಲಾಖ್ ನಿಷೇಧ ಮಸೂದೆ ಪರಿಶೀಲನೆ ಮತ್ತು ಅಂಗೀಕಾರಕ್ಷೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ

ಈ ಮಸೂದೆ ದಿಢೀರ್ ತ್ರಿವಳಿ ತಲಾಖ್ ಪದ್ದತಿಯನ್ನು ಕಾನೂನು ಬಾಹಿರ ಮತ್ತು ಅಕ್ರಮ ಎಂದು ಸಾರಲಿದೆ ಅಲ್ಲದೆ ತ್ರಿವಳಿ ತಲಾಖ್ ಪಾಲಿಸಿದರೆ ಅದು ಅಪರಾಧವಾಗುತ್ತದೆ ಮತ್ತು ದಂಡ ವಿಧಿಸುವುದಲ್ಲದೆ ಮೂರು ವರ್ಷಗಳವರೆಗೆ ಜೈಲಿಗೆ ಕಳುಹಿಸುವ ಅವಕಾಶವಿದೆ ಈ ಕುರಿತು ಈಗಾಗಲೇ ಹೊರಡಿಸಿರುವ ಸುಗ್ರಿವಾಜ್ವೆಯ ಬದಲಿಗೆ ಮಸೂದೆಯನ್ನು ಮಂಡಿಸಲಾಗಿದೆ ಹೋರಾಟಗಾರ ಗೌತಮ್ ನವಾಲ್ಕಾ ಮತ್ತು ಅವರು ಗುರ್ತಿಸಿಕೊಂಡಿರುವ ನಕ್ಸಲ್ ಗುಂಪು ಹಿಜ್ಬುಲ್ ಮುಜಾಹಿದ್ದೀನ್ ಮತ್ತು ಕಾಶ್ಮೀರಿ ಪ್ರತ್ಯೇಕತಾವಾದಿ ನಾಯಕರೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎಂದು ಪುಣೆ ಪೊಲೀಸರು ಬಾಂಬೆ ಹೈಕೋರ್ಟ್ನಲ್ಲಿ ತಿಳಿಸಿದ್ದಾರೆ ಪುಣೆ ಪೊಲೀಸರ ಪರ ವಕೀಲರು ರೋನಾ ವಿಲ್ಲನ್ ಮತ್ತು ಸುರೇಂದ್ರ ಗಾಡ್ ಲಿಂಗ್ ಅವರಿಂದ ವಶಪಡಿಸಿಕೊಂಡಿರುವ ಲ್ಯಾಪ್ಟಾಪ್ ಮತ್ತಿತರ ದಾಖಲೆಗಳ ಮೂಲಕ ನವಾಲ್ಕಾ ಮತ್ತು ಇತರೆ ನಕ್ಲಲ್ ಗುಂಪುಗಳು ಹಿಜ್ಬುಲ್ ಮುಜಾಹಿದ್ದೀನ್ ಭಯೋತ್ಪಾದಕರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದರು

ನವಾಲ್ಡಾ ವಿರುದ್ಧ ಕಾನೂನುಬಾಹಿರ ಚಟುವಟಿಕೆಗಳ ನಿಯಂತ್ರಣ ತಡೆ ಕಾಯ್ದೆಯಡಿ ಆರೋಪ ಹೊರಿಸಲಾಗಿದೆ ಆತ ತನ್ನ ವಿರುದ್ದದ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈ ಮಧ್ಯೆ ನ್ವಾಯಮೂರ್ತಿಗಳಾದ ರಂಜಿತ್ ಮೋರೆ ಮತ್ತು ಭಾರತಿ ಡಾಂಗ್ರೆ ಅವರಿದ್ದ ವಿಭಾಗೀಯ ಪೀಠ ಮುಂದಿನ ಆದೇಶದ ವರೆಗೆ ನವಾಲ್ಡಾ ಅವರನ್ನು ಬಂಧಿಸಬಾರದು ಎಂದು ಆದೇಶಿಸಿದೆ

ಉಪಮುಖ್ಡಮಂತ್ರಿ ಹಾಗೂ ಇಂಧನ ಸಚಿವ ದಿಷ್ಟುದೇವ್ ವರ್ಮಾ ಅಗರ್ತಲಾದಲ್ಲಿ ನಿನ್ನೆ ಈ ವಿಷಯ ತಿಳಿಸಿ ತ್ರಿಪುರಾ ರಾಜ್ಞ ವಿದ್ಯುತ್ ನಿಗಮಕ್ಕೆ ಎಡಿಬಿ ಈ ನೆರವು ನೀಡಿದೆ ಎಂದರು ಕೇಂದ್ರ ಸರ್ಕಾರದ ಹಲವು ಸಚಿವಾಲಯಗಳಲ್ಲಿ ಪ್ರಮುಖ ನೇಮಕಾತಿಗಳನ್ನು ಮಾಡಿದೆ ಇಂಧನ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿದ್ದ ಐಎಎಸ್ ಅಧಿಕಾರಿ ಅಜೇಯ್ ಕುಮಾರ್ ಭಲ್ಲಾ ಅವರನ್ನು ತಕ್ಷಣದಿಂದ ಜಾರಿಯಾಗುವಂತೆ ಗೃಹ ವ್ವವಹಾರಗಳ ಸಚಿವಾಲಯದ ವಿಶೇಷ ಅಧಿಕಾರಿಯಾಗಿ ನೇಮಿಸಲಾಗಿದೆ ಹಣಕಾಸು ಸಚಿವಾಲಯದಲ್ಲಿ ಆರ್ಥಿಕ ವ್ಯವಹಾರಗಳ ಇಲಾಖೆ ಕಾರ್ಯದರ್ಶಿಯಾಗಿದ್ದ ಐಎಎಸ್ ಅಧಿಕಾರಿ ಸುಭಾಷ್ಚಂದ್ರ ಗರ್ಗ್ ಅವರನ್ನು ಇಂಧನ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ ಮತ್ತೊಬ್ಬ ಹಿರಿಯ ಅಧಿಕಾರಿ ಅತನು ಚಕ್ರವರ್ತಿಯನ್ನು ಆರ್ಥಿಕ ವ್ಯವಹಾರಗಳ ಇಲಾಬೆ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ

ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಅದು ಆಗಿರಲಿಲ್ಲ ಹೀಗಾಗಿ ಈಗ ಪರಿಷ್ತರಣೆ ಮಾಡಲಾಗಿದೆ ಎಂದರು

ಬಹುದೂರ ಕ್ರಮಿಸಬಹುದಾದ ಭಾರತದ ಮೊದಲ ಎಲೆಕ್ಟಿಕ್ ಕಾರ್ ಅನ್ನು ಚೆನ್ಟೆನಲ್ಲಿ ನಿನ್ನೆ ಅನಾವರಣಗೊಳಿಸಲಾಯಿತು ಕೋನಾ ಎಲೆಕ್ಟಿಕ್ ಹೆಸರಿನಲ್ಲಿ ಉತ್ಪಾದಿಸಲಾಗಿರುವ ಕಾರಿಗೆ ಮುಖ್ಚಮಂತ್ರಿ ಇ

ಪಳನಿಸ್ವಾಮಿ ಹಸಿರು ನಿಶಾನೆ ತೋರಿದರು

ಇದರ ಉತ್ವಾದಕರು ಸಾರ್ವಜನಿಕ ವಲಯದ ತೈಲ ಕಂಪೆನಿ ಇಂಡಿಯನ್ ಆಯಿಲ್ ಜೊತೆ ಒಪ್ಪಂದ ಮಾಡಿಕೊಂಡು ಮೊದಲ ಹಂತದಲ್ಲಿ ದೆಹಲಿ ಬೆಂಗಳೂರು ಮುಂಬೈ ಮತ್ತು ಚೆನ್ನೈಗಳಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಸ್ಥಾಪಿಸಲಿದೆ ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಅಧಿಕಾರವಹಿಸಿಕೊಂಡಿರುವ ಬೋರಿಸ್ ಚಾನ್ಸನ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರಮೋದಿ ಅಭಿನಂದಿಸಿದ್ದಾರೆ

ಬ್ರಿಟನ್ ರಾಣಿ ಸ್ವಾನಕ್ಕೆ ಥೆರೇಸಾ ಮೇ ರಾಜೀನಾಮೆ ನೀಡಿದ ನಂತರ ಕನ್ಸರ್ವೇಟವ್ ಪಕ್ಷದ ನಾಯಕ ಬೋರಿಸ್ ಜಾನ್ಸನ್ ನಿನ್ನೆ ಬ್ರಿಟನ್ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡರು ಬ್ರಿಟನ್ನ ನೂತನ ಪ್ರಧಾನಿ ಬೋರಿಸ್ ಜಾನ್ಸನ್ ಭಾರತೀಯ ಮೂಲದ ಪ್ರೀತಿ ಪಟೇಲ್ ಅವರನ್ನು ತಮ್ನ ದೇತದ ಗೃಹ ಕಾರ್ಯದರ್ತಿಯನ್ನಾಗಿ ನೇಮಿಸಿದ್ದಾರೆ ಪ್ರಧಾನಮಂತ್ರಿಗಳು ಮಾಜಿ ಗೃಹ ಕಾರ್ಯದರ್ತಿ ಸಾಜೀದ್ ಜಾವಿದ್ ಅವರನ್ನು ಹಣಕಾಸು ಕಾರ್ಯದರ್ಶಿಯಾಗಿ ನೇಮಿಸಿದ್ದಾರೆ ಅಲ್ಲದೆ ಡೊಮೆನಿಕ್ ರಾಬ್ ಅವರನ್ನು ದೇಶದ ವಿದೇಶಾಂಗ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ

ಪುರುಷರ ಸುತ್ತಿನಲ್ಲಿ ಏಷ್ಲನ್ ಕಂಚಿನ ಪದಕ ವಿಜೇತ ದೀಪಕ್ ತಮ್ಮ ಪ್ರತಿಸರ್ಧಿ ಥೈಲ್ಲಾಂಡ್ನ ಸಮಕ್ ಸೇಹನ್ ಅವರೊಂದಿಗೆ ರಕ್ತಸಿಕ್ತ ಹಣೆಯೊಂದಿಗೆ ಮಿಂಚನ ಹೋರಾಟ ನಡೆಸಿ ಕೆಲಕಾಲ ಬಿಡಲು ಒಪ್ಪದ ಅವರನ್ನು ಮೊದಲ ಸುತ್ತಿನಲ್ಲೆ ಬಲವಂತವಾಗಿ ನಿಲ್ಲಿಸಲಾಯಿತು

ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ನಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಗ್ರ ಆಟಗಾರರಾದ ಪಿ ವಿ ಸಿಂಧು ಮತ್ತು ಹೆಚ್ ಎಸ್ ಪ್ರಣೋಯ್ ಇಂದು ತಮ್ನ ಎರಡನೇ ಸುತ್ತಿನ ಪಂದ್ಯಗಳನ್ನು ಆಡಲಿದ್ದಾರೆ ಮಹಿಳೆಯರ ಸಿಂಗಲ್ಲ್ ವಿಭಾಗದಲ್ಲಿ ಪಿವಿ ಸಿಂಧು ಜಪಾನ್ನ ಅಯಾ ಒಹೋರಿ ಅವರನ್ನು ಎದುರಿಸಲಿದ್ದಾರೆ ಪುರುಷರ ಸಿಂಗಲ್ಲ್ ವಿಭಾಗದಲ್ಲಿ ಹೆಚ್ ಎಸ್ ಪ್ರಣೋಯ್ ಡೆನ್ಹಾರ್ಕ್ನ ರ್ವಾಸ್ಮಸ್ ಜಮ್ನೆ ಅವರನ್ನು ಮುಖಾಮುಖಿಯಾಗಲಿದ್ದಾರೆ